ಆರ್ಥಿಕ ವೃದ್ದಿ ಕುರಿತಂತೆ ಪ್ರಮುಖ ಅರ್ಥ ಶಾಸ್ತಜ್ಞರು ಮತ್ತು ಉದ್ದಿಮೆದಾರರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ಭಾರತದ ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆಯ ಗುರಿ ಸಾಧನೆಗೆ ಗಮನಾರ್ಹವಾದ ಪ್ರಯತ್ನ ಮಾಡುವಂತೆ ಎಲ್ಲ ಬಾಧ್ಯಸ್ಥರಿಗೆ ಕರೆ

ಅಮೆರಿಕ ಇರಾನ್ ನಡುವೆ ಯುದ್ದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪ್ರಮುಖ ವ್ಯಕ್ತಿಗಳೊಂದಿಗೆ ಭಾರತದ ಮಾತುಕತೆ ಕೊಲ್ಲಿ ವಲಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದೇಗ ಪರಿಸ್ತಿತಿ ತಿಳಿಗೊಳ್ಳಲೆಂಬ ಆಶಯ

ಕೌಲಾಲಂಪುರದಲ್ಲಿ ನಡೆಯುತ್ತಿರುವ ಮಲೇಷಿಯಾ ಮಾಸ್ಸರ್ಸ್ ಬ್ಲಾಡ್ಸಿಂಟನ್ ಪಂದ್ಲಾವಳಿಯ ಮಹಿಳೆಯರ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ಸ್ ತಲುಪಿದ ಪಿ

ಸಿಂಧು ಮತ್ತು ಸೈನಾ ನೆಹ್ವಾಲ್

ಐದು ಟ್ರಿಲಿಯನ್ ಡಾಲರ್ ಆರ್ಥಿಕ ರಾಷ್ಲವನ್ನಾಗಿ ಮಾಡುವ ಕಲ್ಪನೆ ದಿಢೀರನೆ ಬಂದಿದ್ದಲ್ಲ ಇದು ದೇತದ ಸಾಮರ್ಥ್ಲವನ್ನು ಆಳವಾಗಿ ಅರಿತಿರುವುದರ ಆಧಾರದಿಂದ ಬಂದುದಾಗಿದೆ ಎಂದು ಹೇಳಿದರು ನೀತಿ ಆಯೋಗದಲ್ಲಿಂದು ಅವರು ಹಿರಿಯ ಅರ್ಥತಾಸ್ತಜ್ಞರು ಖಾಸಗಿ ಈಕ್ಷಿಟ ಮತ್ತು ಬಂಡವಾಳ ಹೂಡಿಕೆದಾರರು ಉತ್ವಾದನಾ ವಲಯದ ವಾಣಿಜ್ಞ ನಾಯಕರು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದ ಉದ್ಯಮಿಗಳು ಉಡುಪು ಮತ್ತು ವೇಗವಾಗಿ ಚಲಿಸುವ ಗ್ರಾಹಕ ಸರಕುಗಳು ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಹಣಕಾಸು ಕ್ಷೇತ್ರಗಳಲ್ಲಿ ವಿಷಯ ತಜ್ಞರೊಂದಿಗೆ ಸಂವಹನ ನಡೆಸುತ್ತಿದ್ದರು ಈ ಸಭೆ ಬಜೆಟ್ ಪೂರ್ವ ಕಸರತ್ತಿನ ಭಾಗವಾಗಿ ಏರ್ಪಾಟಾಗಿತ್ತು ಭಾರತದ ಆರ್ಥಿಕತೆಯ ಬಲವಾದ ಅಳವಡಿಕೆ ಸಾಮರ್ಥ್ಯಯು ಭಾರತೀಯ ಆರ್ಥಿಕತೆಯ ಮೂಲಭೂತ ಶಕ್ತಿಯನ್ನು ಮತ್ತು ಪುಟಿದೇಳುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಎಂದರು ಪ್ರವಾಸೋದ್ದಮ ನಗರಾಭಿವೃದ್ದಿ ಮೂಲಸೌಕರ್ಯ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು ಆರ್ಥಿಕತೆಯನ್ನು ಮುಂದೆ ತೆಗೆದುಕೊಂಡು ಹೋಗುವ ಮತ್ತು ಉದ್ಯೋಗ ಸೃಷ್ಟಿಸುವ ದೊಡ್ಡ ಸಾಮರ್ಥ್ಯವನ್ನು ಹೊಂದಿವೆ ಎಂದರು ಭಾರತವು ಅಪರಿಮಿತ ಸಾಧ್ಯತೆಗಳ ನೆಲವಾಗಿದೆ ಎಂದ ಶ್ರಧಾನಿಯವರು ಎಲ್ಲ ಬಾಧ್ಯಸ್ಥರೂ ಗ್ರಹಿಕೆ ಮತ್ತು ವಾಸ್ತವದ ನಡುವಿನ ಕಂದಕ ನಿವಾರಿಸಲು ತಮ್ಮ ಕೈಲಾದ ಕೊಡುಗೆ ನೀಡಬೇಕು ಎಂದರು ಪ್ರತಿಯೊಬ್ಲರೂ ಒಗ್ಗೂಡಿ ದುಡಿಯಬೇಕು ಒಂದು ರಾಷ್ಷವಾಗಿ ಚಿಂತಿಸಿಬೇಕು ಎಂದರು ಅಂತಹ ವೇದಿಕೆಗಳಲ್ಲಿ ನಡೆಯುವ ಮುಕ್ತ ಚರ್ಚೆಗಳು ಮತ್ತು ಮೆದುಳಿನ ಮೇವು ಆರೋಗ್ಟಕರ ಚರ್ಚೆಗೆ ಮತ್ತು ಸಮಸ್ಥೆಗಳನ್ನು ಅರಿಯಲು ನೆರವಾಗುತ್ತದೆ ಎಂದು ಹೇಳಿದರು

ದೀಪ್ ಕಾಲ್ರಾ ಪತಂಜಲಿ ಗೋವಿಂದ್ ಕೇಶ್ವಾನಿ ದೀಪಕ್ ಸೇಶ್ ಶಿವಕುಮಾರ್ ಮಿಶ್ರಾ ವಿಷಯ ತಜ್ಞರಾದ ಆಶಿಷ್ ಧವನ್ ಮತ್ತು ಶಿವ್ ಸರ್ಯೆನ್ ಸೇರಿದ್ದರು ಗೃಹ ಸಚಿವ ಅಮಿತ್ ಶಾ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಹಾಗೂ ಎಂ

ಕೈಲ್ವೆ ಮತ್ತು ವಾಣಿಜ್ಯ ಸಚಿವ ಪೀಯೂಷ್ ಗೋಯೆಲ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ನರೇಂದ್ರ ಸಿಂಗ್ ಥೋಮರ್ ವಿವಿಧ ಸಚಿವಾಲಯಗಳ ಕಾರ್ಯದರ್ತಿಗಳು ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಮತ್ತು ಸಿಇಓ ಅಮಿತಾಬ್ ಕಾಂತ್ ಸಭೆಯಲ್ಲಿ ಭಾಗಿಯಾಗಿದ್ದರು

ಈ ರಾಯಭಾರಿಗಳ ಕೋರಿಕೆಯ ಮೇರೆಗೆ ಭೇಟಿಯನ್ನು ಆಯೋಜಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಜಮ್ನು ಮತ್ತು ಕಾಶ್ನೀರದಲ್ಲಿ ಜನಜೀವನ ಬಹುತೇಕ ಸಹಜ ಸ್ಹಿತಿಗೆ ಮರಳಿರುವ ಬಗ್ಗೆ ರಾಯಭಾರಿಗಳಿಗೆ ಖುದ್ದು ಮಾಹಿತಿ ಪಡೆಯಲು ಅವಕಾಶ ನೀಡುವುದು ಈ ಭೇಟಿಯ ಉದ್ದೇಶ ಎಂದು ತಿಳಿಸಿದ್ದಾರೆ ರಾಯಭಾರಿಗಳು ನಾಗರಿಕ ಸಮಾಜದ ಸದಸ್ವರು ರಾಜಕಾರಣಿಗಳನ್ನು ಭೇಟಿಯಾದರು ಐರೋಷ್ಟ ಒಕ್ಕೂಟದ ರಾಯಭಾರಿಗಳು ವಿಸ್ತೃತ ಆಧಾರ ನಿಯೋಗದ ಆಶಯ ವ್ಯಕ್ಷಪಡಿಸಿದ್ದರು ಆದರೆ ಸರ್ಕಾರ ನಿರ್ವಹಣಾರ್ಹವಾದ ಗಾತ್ರದ ಗುಂಪನ್ನು ಬಯಸಿತ್ತು ಈ ಭೇಟಿಯನ್ನು ಅತ್ಯಂತ ಅಲ್ವಾವಧಿಯಲ್ಲಿ ಆಯೋಜಿಸಲಾಗಿದೆ ಅಮೆರಿಕ ದಕ್ಷಿಣ ಕೊರಿಯಾ ವಿಯಟ್ನಾಂಬಾಂಗ್ಲಾದೇಶ ಮಾಲ್ವೀವ್ಸ್ ಮೊರಾಕ್ಕೋ ಫಿಜಿ ನಾರ್ವೇ ಫಿಲಿಪ್ಪೀನ್ಸ್ ಅರ್ಜೆಂಟೀನಾ ಪೆರು ನೈಗರ್ ಟೋಗೋ ಮತ್ತು ಗಯಾನಾದ ರಾಯಭಾರಿಗಳು ಈ ನಿಯೋಗದಲ್ಲಿದ್ದರು

ಫಾರೂಖ್ ಖಾನ್ ಕೆ

ಶರ್ಮಾ ಮತ್ತು ರಾಜೀವ್ ರಾಯ್ ಭಟ್ನಾಗರ್ ಈ ಮೂವರು ಸಲಹೆಗಾರರಾಗಿದ್ದಾರೆ ವಾಜೀರಾಬಾದ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯ ಬಳಿಕ ಐಸಿಸ್ ಪ್ರೇರೇಪಿತ ಸ್ನರೂಪದ ಮೂವರು ಭಯೋತ್ಪಾದಕರನ್ನು ದೆಹಲಿ ಪೊಲೀಸರು ಬಂಧಿಸಿದ್ಗಾರೆ ಬಂಧಿತ ಭಯೋತ್ಪಾದಕರು ರಾಷ್ಟೀಯ ರಾಜಧಾನಿ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ದಾಳಿ ನಡೆಸಲು ಯೋಜನೆ ರೂಪಿಸಿದ್ದರು ಎಂದು ದೆಹಲಿ ಪೊಲೀಸ್ ಪಡೆಯ ವಿಶೇಷ ಫಟಕದ ಉಪ ಪೊಲೀಸ್ ಆಯುಕ್ತ ಪಿ ಎಸ್

ಅವರುಗಳಿಂದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದ ಅವರು ವಿದೇಶಗಳಿಂದ ಅವರಿಗೆ ಸೂಚನೆಗಳು ಬರುತ್ತಿತ್ತು ಎಂದೂ ತಿಳಿಸಿದ್ದಾರೆ

ಸಿಯಾಚಿನ್ ನ ಮುಂಪಡೆಯ ಠಾಣೆಗೆ ತಮ್ಮ ಈ ಭೇಟಿಯ ವೇಳೆ ಅಸಹನೀಯ ವಾತಾವರಣದಲ್ಲೂ ಕರ್ತವ್ಯ ನಿರ್ವಹಿಸುವ ಸಶಸ್ತ ಪಡೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಹಿಮಗಟ್ಟುವ ಕೊರೆಯುವ ತಾಪಮಾನದಲ್ಲೂ ದೇಶದ ಗಡಿ ಕಾಯುವ ಯೋಧರಿಗೆ ಅಗತ್ತ ವಸ್ತುಗಳನ್ನು ಪೂರೈಸುವುದನ್ನು ಅವರು ವೀಕ್ಷಿಸಿದರು ಮೂಲ ನೆಲೆಯಲ್ಲಿ ಸಿಯಾಚಿನ್ ನ ಹುತಾತ್ತ ಯೋಧರ ಯುದ್ದ ಸ್ನಾರಕಕ್ಕೆ ಪುಷ್ವ ನಮನ ಸಲ್ಲಿಸಿದರು ಸಿಯಾಚಿನ್ ಯುದ್ದ ಭೂಮಿಯಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಿದ ಅಧಿಕಾರಿಗಳಿಗೆ ಅವರು ಪದಕ ಪ್ರದಾನ ಮಾಡಿದರು

ವಿದೇಶಾಂಗ ವ್ನವಹಾರಗಳ ಸಚಿವಾಲಯದ ವಕಾರ ರವೀಶ್ ಕುಮಾರ್ ದೆಹಲಿಯಲ್ಲಿಂದು ಸುಧ್ಗಿಗಾರರೊಂದಿಗೆ ಮಾತನಾಡಿ ಕೊಲ್ಲಿ ಪ್ರದೇಶದಲ್ಲಿನ ಪರಿಸ್ಥಿತಿ ಸಾಧ್ಯವಾದಷ್ಟು ಬೇಗ ತಿಳಿಯಾಗಬೇಕು ಎಂದು ಭಾರತ ಬಯಸುತ್ತದೆ ಮತ್ತು ಪ್ರಮುಖರೊಂದಿಗೆ ಈ ವಿಷಯ ಕುರಿತಂತೆ ಮಾತನಾಡುತ್ತಿದೆ ಎಂದು ಹೇಳಿದರು

ಜಯಶಂಕರ್ ತತ್ತಂಬಂಧವಾಗಿ ಇರಾನ್ ಯುಎಇ ಜೋರ್ಡಾನ್ ಮತ್ತು ಓಮನ್ ನ ವಿದೇಶಾಂಗ ಸಚಿವರುಗಳೊಂದಿಗೆ ಮಾತನಾಡಿದ್ದಾರೆ ಎಂದರು ವಲಯದಲ್ಲಿ ಭಾರತ ಶಾಂತಿ ಬಯಸುತ್ತದೆ ಎಂಬುದನ್ನು ಎಲ್ಲ ಬಾಧ್ಯಸ್ಥರಿಗೂ ತಿಳಿಸಲಾಗಿದೆ ಎಂದರು

ನೇಪಾಳದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೊರಡಿಸಿರುವ ಮಾಧ್ಯಮ ಹೇಳಿಕೆಯಲ್ಲಿ ಈ ವಲಯದಲ್ಲಿ ದೊಡ್ಡ ಸಂಖ್ಲೆಯ ನೇಪಾಳಿ ವಲಸಿಗ ಕಾರ್ಮಿಕರಿದ್ದು ನೇಪಾಳಕ್ಕೆ ಇದು ಅತ್ಯಂತ ಆದ್ಲತೆಯ ಕಾಳಜಿಯ ವಿಷಯವಾಗಿದೆ ಎಂದು ಹೇಳಿದೆ ಒತ್ತಡ ಹೆಚ್ಚಿಸುವಂಥ ವಲಯದಲ್ಲಿ ಶಾಂತಿ ಮತ್ತು ಸ್ಕಿರತೆಗೆ ಅಪಾಯ ತರುವಂಥ ಯಾವುದೇ ಕ್ರಮ ಕೈಗೊಳ್ಳದಂತೆ ಎಲ್ಲ ಕಡೆಯವರಿಗೂ ಅದು ಮನವಿ ಮಾಡಿದೆ

ವಿಶ್ವದ ಅತಿ ದೊಡ್ಡ ರೈಲ್ವೆ ಸೇತುವೆಯನ್ನು ಪೂರ್ಣಗೊಳಿಸಲು ಸರ್ಕಾರ ಹೊಸ ಗಡುವು ನೀಡಿದೆ

ಉತ್ತರಕಾಂಡದ ಗಿರಿ ಪ್ರದೇಶಗಳಲ್ಲಿ ಹಿಮವರ್ಷ ಹಾಗೂ ಕೆಲವೆಡೆ ಮಳೆ ಮುಂದುವರಿದಿದ್ದು ಸಾಮಾನ್ಯ ಜನ ಜೀವನಕ್ಕೆ ಅಡ್ಡಿಯಾಗಿದೆ ಭಾರೀ ಹಿಮವರ್ಷದಿಂದಾಗಿ ಕೆಲವು ಕಡೆಗಳಲ್ಲಿ ನೀರು ಹಾಗೂ ವಿದ್ಯುತ್ ಪೂರೈಕೆಯಲ್ಲೂ ವ್ಯತ್ಯವಾಗಿದೆ ರಾಜ್ಯದ ಕೆಲವು ಗಿರಿ ಪ್ರದೇಶಗಳಲ್ಲಿ ರಸ್ತೆ ಸಂಪರ್ಕವೂ ಬಾಧಿತವಾಗಿದೆ ರಾಜಧಾನಿ ಶಿಮ್ಲಾ ಸೇರಿದಂತೆ ಹಿಮಾಚಲ ಪ್ರದೇಶದ ಹಲವು ಭಾಗಗಳಲ್ಲಿಯೂ ಹಿಮವರ್ಷವಾದ ಎರಡು ದಿನದ ತರುವಾಯ ಇಂದು ಸೂರ್ಯ ಕಾಣಿಸಿಕೊಂಡಿದ್ದು ಜನರಿಗೆ ನೆಮ್ನದಿ ತಂದಿದೆ ಶಿಮ್ಲಾ ಕುಫಿ ಮನಾಲಿ ಡಾಲ್ ಹೌಸಿ ಮತ್ತು ಕಲ್ಪಾಗಳಲ್ಲಿ ಕೊರೆಯುವ ಚಳಿ ಇದ್ದು ತಾಪಮಾನ ತೀವ್ರ ಕುಸಿದಿದೆ ಶೀತ ಹವೆ ಪಂಜಾಬ್ ಹರಿಯಾಣಗಳಲ್ಲೂ ತೀವ್ರವಾಗಿದ್ಲು ತಾಪಮಾನ ಸಾಮಾನ್ಸಕ್ಕಿಂತ ಕೆಲವು ಡಿಗ್ರಿ ಕುಸಿದಿದೆ

ಸಿಂಧು ಮತ್ತು ಪ್ರಮುಖ ಆಟಗಾರ್ತಿ ಸ್ಕೆನಾ ನೆಹ್ವಾಲ್ ಮಹಿಳೆಯರ ಸಿಂಗಲ್ಸ್ ಕ್ನಾರ್ಟರ್ ಫೈನಲ್ಸ್ ಹಂತ ತಲುಪಲು ಅತ್ತದ್ಬುತ ಪ್ರದರ್ಶನ ನೀಡಿದರು

ಪುರುಷರ ಸಿಂಗಲ್ಲ್ ಪಂದ್ಯದಲ್ಲಿ ಸಮೀರ್ ವರ್ಮಾ ಮತ್ತು ಎಚ್